ಮೇಲೆ ನೀಡಲು ಸರ್ಕಾರದ ನಿರ್ಧಾರ ಡಾ

ಭಾರತ ಜಪಾನ್ ಸಂವಾದ್ ಸಮ್ಮೇಳನವನ್ನು ವರ್ಚುವಲ್ ಮೂಲಕ ಇಂದು ಉದ್ದೇಶಿಸಿ ಮಾತನಾದಿದ ಅವರು ಕೇವಲ ಕೆಲವರ ನಡುವೆ ಜಾಗತಿಕ ಬೆಳವಣಿಗೆ ಕುರಿತ ಚರ್ಚೆಗಳು ಸಾಧ್ಯವಾಗುವುದಿಲ್ಲ ಈ ಕಾರ್ಯಕ್ರಮ ಪಟ್ಟಿ ವಿಶಾಲ ಸ್ಲರೂಪದ್ಗಾಗಿರಬೇಕು ಹಾಗೂ ಬೆಳವಣಿಗೆ ವಿಧಾನಗಳು ಮಾನವ ಕೇಂದ್ರಿತ ಧೋರಣೆ ತಳೆದಿರಬೇಕು ಎಂದು ಹೇಳಿದರು ಕಲಿಕೆ ಮತ್ತು ಅವಿಷ್ಕಾರವನ್ನು ಒಗ್ಗೂಡಿಸುವುದಕ್ಕೆ ಮಹತ್ವ ನೀಡುವ ಸೊಸೈಟಿಗಳಿಗೆ ಈ ದಶಕ ಹಾಗೂ ನಂತರದ ದಿನಗಳು ಸೇರಿರುತ್ತವೆ ಎಂದು ಪ್ರಧಾನಮಂತ್ರಿ ನುಡಿದರು ಮಾನವ ಸಬಲೀಕರಣಕ್ಕೆ ಆವಿಷ್ಕಾರ ದ್ವಧ ಹೆಜ್ಜೆಯಾಗಿದ್ದು ನೈಜ ಕಲಿಕೆ ನಾವಿನ್ಯತೆಯನ್ನು ಉತ್ತೇಜಿಸಬೇಕು ಎಂದು ಪ್ರಧಾನಮಂತ್ರಿ ಹೇಳಿದರು ಭಗವಾನ್ ಬುದ್ದನ ಚಿಂತನೆ ಆದರ್ಶಗಳನ್ನು ಪ್ರೋತ್ಪಾಹಿಸಲು ಈ ಸಂವಾದ್ ವೇದಿಕೆ ಹೊಂದಿರುವ ಮಹತ್ವವನ್ನು ಪ್ರಸ್ತಾಪಿಸಿದ ಮೋದಿಯವರು ಸಾಂಪ್ರದಾಯಿಕ ಬೌದ್ದ ಸಾಹಿತ್ಯ ಹಾಗೂ ಗ್ರಂಥಗಳಿಗೆ ಸಂಬಂಧಿಸಿದ ಪುಸ್ತಕ ಭಂಡಾರವನ್ನು ನಿರ್ಮಿಸುವ ಉದ್ದೇಶವನ್ನು ವ್ಯಕ್ತಪಡಿಸಿದರು ಇಂತಹ ಸೌಲಭ್ಯವನ್ನು ನಿರ್ಮಿಸಲು ಹಾಗೂ ಜಗತ್ತಿನ ವಿವಿಧ ದೇಶಗಳಿಂದ ಬೌದ್ಧ ಸಾಹಿತ್ಯದ ದಿಜಿಟಲ್ ಪ್ರತಿಗಳನ್ನು ಸಂಗ್ರಹಿಸಿದಲು ಭಾರತ ಹರ್ಷಿಸುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಈ ಲ್ವೆಬ್ರರಿ ಕೇವಲ ಸಾಹಿತ್ಯ ಭಂಡಾರವಾಗಿರುವುದಷ್ಲೇ ಅಲ್ಲದೆ ಸಂಶೋಧನೆ ಮತ್ತು ಜನರು ಸೊಸೈಟಿಗಳು ಹಾಗೂ ಮಾನವ ಪ್ರಕೃತಿ ನಡುವಣ ಸಂವಾದದ ಸಂಶೋಧನೆಗೆ ವೇದಿಕೆಯಾಗಿರುತ್ತದೆ ಎಂದು ಪ್ರಧಾನಮಂತ್ರಿ ನುಡಿದರು ಬಡತನ ಜನಾಂಗಬೇಧ ಉಗ್ರಗಾಮಿತ್ಸ ಲಿಂಗತಾರತಮ್ನು ಹವಾಮಾನ ಬದಲಾವಣೆ ಹಾಗೂ ಇತರ ಅನೇಕ ಸಮಕಾಲೀನ ಸವಾಲುಗಳ ವಿರುದ್ದ ಈ ಗ್ರಂಥಾಲಯದ ಸಂಶೋಧನೆ ಬುದ್ದನ ಸಂದೇಶ ಹೇಗೆ ಮಾರ್ಗದರ್ಶನ ನೀಡಬಹುದು ಎಂಬುದನ್ನು ಅಧ್ಯಯನ ಮಾಡುವುದು ಎಂದು ನರೇಂದ್ರಮೋದಿ ಹೇಳಿದರು ಸಂವಾದ್ನ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಮಂತ್ರಿ ಅವರು ಇದು ಈ ಭೂಮಿಯ ಉದ್ದಗಲಕ್ಕೂ ಸಕಾರಾತ್ಮಕತೆ ಐಕ್ಯತೆ ಮತ್ತು ಕರುಣೆಯ ಸ್ಪೂರ್ತಿಯನ್ನು ಹರಡುವುದು ಎಂದು ಹೇಳಿದರು ಸಂವಾದ್ನ ಸಾರ ಐಕ್ಯತೆಯಾಗಿಯೇ ಇರಲಿದ್ಲು ಪ್ರಾಚೀನ ಮೌಲ್ಯಗಳ ಹಿನ್ನೆಲೆಯಲ್ಲಿ ಭವಿಷ್ಯವನ್ನು ರೂಪಿಸಲು ಇದು ಸಕಾಲವಾಗಿದೆ ಮಾನವೀಯತೆ ನಮ್ಮ ನೀತಿ ದೋರಣೆಗಳ ಕೇಂದ್ರ ಬಿಂದುವಾಗಿರಬೇಕು ಪ್ರಕೃತಿಯೊಂದಿಗಿನ ನಮ್ಮ ಸೌಹಾರ್ದ ಸಹಬಾಳ್ವೆಯನ್ನು ನಮ್ಮ ಉಳಿವಿನ ಕೇಂದ್ರ ಸ್ತಂಭವಾಗಿರುವಂತೆ ನೋಡಿಕೊಳ್ಳಬೇಕು ಎಂದಿರುವ ನರೇಂದ್ರ ಮೋದಿ ಸಂವಾದ್ಗೆ ನಿರಂತರ ಬೆಂಬಲ ನೀಡುತ್ತಿರುವುದಕ್ಕಾಗಿ ಜಪಾನ್ ಸರ್ಕಾರವನ್ನು ಅಭಿವಂದಿಸಿದರು ಈ ಸಮ್ಮೇಳನಕ್ಕೆ ಮುಂಚಿತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾದಿ ಇತ್ತೀಚಿನ ವರ್ಷಗಳಲ್ಲಿ ಈ ವೇದಿಕೆ ಸಾಕಷ್ಟು ಪ್ರಗತಿ ಹೊಂದಿದ್ದು ಜಾಗತಿಕ ಶಾಂತಿ ಸಾಮರಸ್ಯ ಹಾಗೂ ಭಾತೃತ್ವವನ್ನು ವೃದ್ಧಿಸುವಲ್ಲಿ ಇದು ಸಾಕಷ್ಟು ಕೊಡುಗೆ ನೀದಿದೆ ಎಂದಿದ್ದಾರೆ ಅಹಿಂಸೆಯ ಪರಂಪರೆ ಹಾಗೂ ಏಷ್ಯಾದಲ್ಲಿನ ಪ್ರಜಾಸತ್ತೆಯ ಸಕಾರಾತ್ಮಕ ಪ್ರಭಾವದಿಂದ ಏಷ್ಯಾದ ಭವಿಷ್ಯವನ್ನು ರೂಪಿಸುವ ಅಗತ್ಯದ ಬಗ್ಗೆ ಸಂವಾದ್ ಸಮ್ಮೇಳನ ಗಮನ ಕೇಂದ್ರೀಕರಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಯಟ್ನಾಂ ಪ್ರಧಾನಿ ಗುಯೆನ್ ಕ್ಯುವಾನ್ ಫುಕ್ ಅವರೊಂದಿಗೆ ವರ್ಚುಯಲ್ ಶ್ವಂಗ ಸಭೆಯಲ್ಲಿ ಪಾಲ್ಲೊಳ್ಳಲಿದ್ದಾರೆ ಉಭಯ ನಾಯಕರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ತಮ್ಮ ನಿಲುವುಗಳನ್ನು ಹಂಚಿಕೊಳ್ಳಲಿದ್ದು ಭಾರತ ವಿಯೆಟ್ನಾಂ ಸಮಗ್ರ ತಂತ್ರಗಾರಿಕಾ ಪಾಲುದಾರಿಕೆಗೆ ಮಾರ್ಗದರ್ಶನ ನೀಡಲಿದ್ದಾರೆ

ಈ ವರ್ಷದ ಫೆಬ್ರವರಿಯಲ್ಲಿ ವಿಯೆಟ್ನಾಂ ಉಪಾಧ್ಯಕ್ಷರಾದ ದಾಂಗ್ ಥಿ ಭಾರತಕ್ಕೆ ಅಧಿಕೃತ ಭೇಟಿ ನೀಡಿದ್ದರು

ಹರ್ಷವರ್ಧನ್ ಹೇಳಿದ್ದಾರೆ ಈ ಆದ್ಯತಾ ಜನತೆಯಲ್ಲಿ ಆರೋಗ್ಯ ಕಾರ್ಯಕರ್ತರು ಪೊಲೀಸ್ ಮಿಲಿಟರಿ ಹಾಗೂ ನೈರ್ಮಲ್ಯ ಸಿಬ್ಬಂದಿಯಂತಹ ಮುಂಚೂಣಿ ಕಾರ್ಯಕರ್ತರು ಸೇರಿರುತ್ತಾರೆ

ಸುರಕ್ಷತೆ ಹಾಗೂ ಲಸಿಕೆಯ ಪರಿಣಾಮ ಸರ್ಕಾರದ ಮೊದಲ ಆದ್ಯತೆಯಾಗಿದ್ಲು ಈ ನಿಟ್ಟಿನಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸಚಿವರು ಹೇಳಿದರು ಮುಂದಿನ ವರ್ಷದ ಜನವರಿಯ ಯಾವುದೇ ವಾರದಲ್ಲಿ ದೇಶದ ಜನತೆಗೆ ಮೊದಲ ಕೋವಿಡ್ ಲಸಿಕೆ ನೀಡುವ ಸಾಧ್ಯತೆ ಇದೆ ಎಂದು ತಾವು ಭಾವಿಸಿರುವುದಾಗಿ ಡಾ ಹರ್ಷವರ್ಧನ್ ಹೇಳಿದರು

ದೇಶದಲ್ಲಿ ಸದ್ಯ ಮೂರು ಲಕ್ಷದ ಮೂರು ಸಾವಿರ ಸಕ್ರಿಯ ಪ್ರಕರಣಗಳಿವೆ

ಕ್ಬಡಿ ಕುರಿತ ರಾಷ್ಟೀಯ ಇ ಆಡಳಿತ ಯೋಜನೆಯನ್ನು ಮೇಲ್ದರ್ಜೆಗೆ ಏರಿಸುವುದರ ಮೂಲಕ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ತರುವತ್ತ ಸರ್ಕಾರ ಕಾರ್ಯಮಗ್ವವಾಗಿದೆ ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ರೈತರ ಕಲ್ಯಾಣ ಮತ್ತು ಕೃಷಿ ಉದ್ಯಮ ಅಭಿವೃದ್ದಿಯು ಸರ್ಕಾರ ತೆಗೆದುಕೊಂಡ ಈ ಎಲ್ಲ ಉಪಕ್ರಮಗಳ ತಿರುಳಾಗಿದೆ ಎಂದು ಸಚಿವರು ಟ್ವೀಟ್ ಮಾದಿದ್ದಾರೆ ಕೇಂದ್ರದ ಕ್ಬಷಿ ಸುಧಾರಣಾ ಕ್ರಮಗಳನ್ನು ವಿರೋಧಿಸಿ ಮುಷ್ಕರ ನಡೆಸುತ್ತಿರುವ ವಿವಿಧ ರೈತಪರ ಸಂಘಟನೆಗಳು ಮುಂದಿನ ಹಂತದ ಮಾತುಕತೆಗೆ ಸಮಯ ನಿಗದಿ ಮಾಡುವಂತೆ ಕೇಂದ್ರ ಸರ್ಕಾರ ಮನವಿ ಮಾದಿದೆ ಕೇಂದ್ರ ಕೃಷಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ರೈತ ಸಂಘಟನೆಗಳಿಗೆ ಪತ್ರ ಬರೆದು ಮಾತುಕತೆಗೆ ಬರುವಂತೆ ಆಹ್ವಾನಿಸಿದ್ದಾರೆ ಸೂಕ್ತ ಸಮಾಲೋಚನಾ ಪ್ರಕ್ರಿಯೆಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ

ಹೊಸ ಕೃಷಿ ಕಾನೂನುಗಳಿಗೆ ಉತ್ತರ ಪ್ರದೇಶದ ಪಶ್ಚಿಮ ಪ್ರಾಂತ್ಯದ ರೈತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹಿಂದ್ ಮಜ್ದೂರ್ ಕಿಸಾನ್ ಸಮಿತಿ ಎಚ್ಎಂಕೆಎಸ್ ನೇತ್ಬದಲ್ಲಿ ರೈತರ ನಿಯೋಗ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿ ಮಾದಿ ಕೃಷಿ ಕಾನೂನಿಗಳಿಗೆ ಬೆಂಬಲ ಸೂಚಿಸಿದೆ ಹೊಸ ಕೃಡಿ ಕಾನೂನುಗಳಿಂದ ರೈತರಿಗೆ ಸಾಕಷ್ಟು ಪ್ರಯೋಜನವಾಗಲಿದ್ದು ರೈತರಿಗೆ ಮಧ್ಯವರ್ತಿಗಳಿಂದಾಗುವ ಶೋಷಣೆ ತಪ್ಪುತ್ತದೆ ಎಂದು ಎಚ್ಎಂಕೆಎಸ್ ಕಾರ್ಯದರ್ಶಿ ಸತೀಶ್ ಹೇಳಿದ್ದಾರೆ ಕನಿಷ್ಠ ಬೆಂಬಲ ಬೆಲೆಯಡಿ ಕೃಷಿ ಉತ್ಪನ್ನ ಖರೀದಿ ಮುಂದುವರೆಯುವಂತೆ ಖಾತ್ರಿಪಡಿಸಲು ಹೊಸ ಕಾನೂನಿನಲ್ಲಿ ಕೆಲ ತಿದ್ದುಪಡಿಗಳನ್ನು ತರುವಂತೆ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಹಿಂದ್ ಮಜ್ಗೂರ್ ಕಿಸಾನ್ ಸಮಿತಿ ಹೊಸ ಕ್ಪಷಿ ಕಾನೂನುಗಳನ್ನು ಬೆಂಬಲಿಸುತ್ತಿರುವ ಏಳನೇ ರೈತ ಸಂಘಟನೆಯಾಗಿದೆ ಈ ಹಿಂದೆ ಹರ್ಯಾಣ ಉತ್ತರಾಖಂಡ್ ಮಹಾರಾಷ್ಟ ಮತ್ತು ಉತ್ತರ ಪ್ರದೇಶದ ರೈತ ಸಂಘಟನೆಗಳು ಹೊಸ ಕ್ಪಷಿ ಕಾನೂನುಗಳನ್ನು ಬೆಂಬಲಿಸಿದ್ದವು